ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಫ್

ಐ ಖಲೀಪುಲ್ಲಾ ನೇತೃತ್ವದಲ್ಲಿ ಸಂಧಾನ ಸಮಿತಿಯು ಗುರುವಾರ ಮುಚ್ಚದ ಲಕೋಟೆಯಲ್ಲಿ ನೀಡಿದ್ದ ವರದಿಯನ್ನು ಪರಿಗಣಿಸಿ ಸಿಜೆಐ ರಂಜನ್ ಗೊಗೊಯ್ ನೇತೃತ್ವದ ಪಂಚ ಸದಸ್ಯ ಸಾಂವಿಧಾನಿಕ ಪೀಠ ಈ ತೀರ್ಮಾನಕ್ಕೆ ಬಂದಿದೆ ದಾವೆದಾರರು ರಾಜಿಯಾಗಿ ಅಂತಿಮ ನಿರ್ಧಾರಕ್ಕೆ ಬರಲು ಸಂಧಾನ ಸಮಿತಿ ನಡೆಸಿದ ಯತ್ನ ಸಫಲವಾಗಿಲ್ಲ ಹಾಗಾಗಿ ಅರ್ಜಿದಾರರ ಮನವಿಗಳನ್ನು ಮುಂದಿನ ಮಂಗಳವಾರದಿಂದ ದಿನ ನಿತ್ಯ ವಿಚಾರಣೆ ನಡೆಸುತ್ತೇವೆ ಎಂದು ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಮತ್ತು ನ್ಯಾಯಮೂರ್ತಿ ಅನಿರುದ್ಧಾ ಬೋಸ್ ಒಳಗೊಂಡ ಪಂಜಸದಸ್ತ ಪೀಠ ಹೇಳಿತು ಪ್ರಕರಣದಲ್ಲಿ ಪ್ರಮುಖ ದಾವೆದಾರರಾಗಿರುವವರು ವಿಚಾರಣೆಗೆ ಪಾಜರಾಗಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿ ದಿನ ನಿತ್ಯ ವಿಚಾರಣೆ ನಡೆಸಲು ಅಗತ್ಯವಾದ ದಾಖಲೆಗಳನ್ನು ರಿಜಿಸ್ಟಿ ಕಚೇರಿ ಕೂಡ ಸಿದ್ದಪಡಿಸಿಕೊಳ್ಳಲಿ ಎಂದು ನ್ಯಾಯಪೀಠ ಸೂಚಿಸಿದೆ

ಹೀಗಾಗಿ ಕೆಲವು ತಿದ್ದುಪಡಿಗಳನ್ನು ಅನಿವಾರ್ಯವಾಗಿತ್ತು ಎಂದು ತಿಳಿಸಿದ್ದಾರೆ ದೇಶದಲ್ಲಿ ಆತ್ಮಪತ್ಕೆ ತಡೆ ಮತ್ತು ಆತ್ಮಪತ್ಕೆಯ ಸಂಖ್ಯೆಯನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮವೊಂದನ್ನು ಜಾರಿಗೆ ತರುವಂತೆ ಸಲ್ಲಿಸಲಾದ ಅರ್ಜಿಯ ಕುರಿತು ಕೇಂದ್ರ ಮತ್ತು ಎಲ್ಲ ರಾಜ್ಯಗಳು ಪಾಗೂ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಪ್ರತಿಕ್ರಿಯೆ ನೀಡಬೇಕೆಂದು ಸರ್ವೊಚ್ಚ ನ್ಕಾಯಾಲಯ ಆದೇಶಿಸಿದೆ ನ್ಯಾಯ ಮೂರ್ತಿ ಅರುಣ್ ಮಿಶ್ರಾ ಮತ್ತು ಎಂ ಆರ್ ಶಾ ಅವರನ್ನೊಳಗೊಂಡ ಪೀಠ ನ್ಯಾಯವಾದಿ ಗೌರವ್ ಕುಮಾರ್ ಬನ್ನಾಲ್ ಅವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಿನ್ನೆಲೆಯಲ್ಲಿ ಈ ನೋಟೀಸ್ ನೀಡಿದೆ

ಈ ನಿಟ್ಟನಲ್ಲಿ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮ ಅಳವಡಿಕೆ ಕುರಿತು ವರದಿಯನ್ನು ಸಲ್ಲಿಸುವಂತೆ ಆದೇಶಿಸಬೇಕೆಂದು ಕೂಡಾ ದೂರುದಾರರು ನ್ಯಾಯಾಲಯವನ್ನು ಕೋರಿದ್ದಾರೆ ರಾಜಸ್ಥಾನದಲ್ಲಿ ಹುಕ್ಕಾ ಬಾರ್ ಗಳನ್ನು ನಡೆಸುವುದು ಮತ್ತು ಹೊಸ ಹುಕ್ಕಾ ಬಾರ್ ಗಳನ್ನು ತೆರೆಯುವುದರ ಮೇಲೆ ನಿಷೇಧ ಹೇರಲಾಗಿದೆ

ಮರು ಭೂಮಿ ಜಿಲ್ಲೆಗಳ ನಗರ ಮತ್ತು ಉಪನಗರ ಭಾಗಗಳಲ್ಲಿ ಹುಕ್ಕಾ ಸೇವನೆ ಬಹುವಾಗಿ ಪಸರಿಸುತ್ತಿದೆ ಎಂದು ರಾಜಸ್ಥಾನ ರೋಗ್ತ ಸಚಿವ ರಘು ಶರ್ಮಾ ಆತಂಕ ವ್ಯಕ್ತಪಡಿಸಿದ್ದಾರೆ

ಗಿನಿಯಾ ಗಣರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ರಾಮನಾಥ್ ಕೋವಿಂದ್ ಈ ಪ್ರಶಸ್ತಿಯು ಭಾರತ ಮತ್ತು ಗಿನಿಯಾ ನಾಗರಿಕರಿಗೆ ಸಂದ ಪ್ರಶಸ್ತಿಯಾಗಿದೆ ಅದು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಹಾಗೂ ಸ್ನೇಹ ಸಂಬಂಧ ವೃದ್ದಿಸಿದವರರಿಗೂ ಅರ್ಪಿಸಲಾಗಿದೆ ಎಂದರು ಇದಕ್ಕೂ ಮುನ್ನ ರಾಮನಾಥ್ ಕೋವಿಂದ್ ನೇತೃತ್ವದ ನಿಯೋಗ ಗಿನಿಯಾ ಪ್ರತಿನಿಧಿಗಳ ಜತೆ ದ್ವಿಪಕ್ಷೀಯ ಸಪಕಾರ ಸಂಬಂಧ ಕುರಿತು ಸಮಾಲೋಚನೆ ನಡೆಸಿತು ದಿಷಧ ಇ ವಿದ್ಯಾಭಾರತಿ ಇ ಆರೋಗ್ಯ ಭಾರತಿ ನೆಟ್ವರ್ಕ್ ಇಂಧನ ಪಾಗೂ ನವ ನವೀಕೃತ ಇಂಧನ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಪ್ಪಂದಗಳಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಹಿ ಹಾಕಿದರು

ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ ಭಾರತ ಮತ್ತು ಗಿನಿಯಾ ಆಗ್ರಹಿಸಿದೆ

ಈ ಇಬ್ಬರು ಆರೋಪಿಗಳನ್ನು ಇಂದು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ನಿರೀಕ್ಷೆ ಇದೆ ಈ ನಡುವೆ ಅಪಘಾತ ನಡೆದ ಸ್ಥಳಕ್ಕೆ ಇಂದು ಸಿಬಿಐ ತಂಡ ಭೇಟಿ ನೀಡಲಿದ್ದು ಪರಿಶೀಲನೆ ನಡೆಸಲಿದೆ ಇ ಸಿಗರೇಟ್ ಉತ್ಪಾದಕರ ವಿರುದ್ಧ ಮಹಾರಾಷ್ಟ ಸರಕಾರ ಕೈಗೊಂಡಿರುವ ಕ್ರಮಕ್ಕೆ ಬಾಂಬೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಇ ಸಿಗರೇಟ್ ತಯಾರಕ ಸಂಸ್ಥೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಬಾಂಬೆ ಹೈಕೋರ್ಟ್ ಕೇಂದ್ರ ಸರಕಾರಕ್ಕೂ ಸೂಚನೆ ನೀಡಿದೆ ಇ ಸಿಗರೇಟ್ ಮಾದಕ ದ್ರವ್ಯವೇ ಅಥವಾ ಅಲ್ಲವೇ ಎಂಬ ಬಗ್ಗೆ ಸವಿವರವಾದ ವರದಿ ಸಲ್ಲಿಸುವಂತೆ ಕೇಂದ್ರ ಸರಕಾರಕ್ಕೆ ಆದೇಶಿಸಿದೆ ನ್ಕಾಯಮೂರ್ತಿ ರಂಜಿತ್ ಮೋರೆ ಭಾರತಿ ದಾಂಗ್ರೆ ನೇತೃತ್ವದ ನ್ಕಾಯಪೀಠ ವಿಚಾರಣೆ ನಡೆಸಿದರು ಇ ಸಿಗರೇಟ್ ಅನ್ನು ರಾಜ್ಯದಲ್ಲಿ ನಿಷೇಧಿಸಲಾಗಿದೆ ಎಂದು ಭಾರಿ ಪಮಾಣದ ಇ ಸಿಗರೇಟ್ ದಾಸ್ತಾನನ್ನು ಮಹಾರಾಷ್ಷ ಸರಕಾರದ ಆಹಾರ ಮತ್ತು ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದರು ಇದನ್ನು ಪ್ರಶ್ನಿಸಿ ಇ ಸಿಗರೇಟ್ ತಯಾರಕ ಸಂಸ್ವೆ ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು ಜಮ್ಮ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಹಿನ್ನೆಲೆ ಪ್ರವಾಸಿಗರು ಹಾಗೂ ಅಮರನಾಥ ಯಾತಾರ್ಧಿಗಳಿಗೆ ಪ್ರವಾಸ ಮೊಟುಕುಗೊಳಿಸುವಂತೆ ಜಮ್ಮ ಕಾಶ್ಮೀರ ಸರ್ಕಾರದ ಭದ್ರತಾ ಸಲಹೆ ಮೇರೆಗೆ ಅಮರನಾಥ್ ಯಾತ್ರಿಗಳ ಸುರಕ್ಷಿತ ವಾಪಸಾತಿಗೆ ಸಕಲ ಸಿದ್ಧತೆಗಳನ್ನು ಮಾಡಬೇಕೆಂದು ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಪರಾನಕೋಟ್ ಜಿಲ್ಲಾಡಳಿತಕ್ಕೆ ಆದೇಶಿಸಿದ್ದಾರೆ ರಾಜ್ಯದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಜ್ಜಿಸುವಂತೆ ಮತ್ತು ಎಲ್ಲ ಗಡಿ ಪ್ರದೇಶಗಳಲ್ಲೂ ಹೈ ಅಲರ್ಟ್ ಘೋಷಿಸುವಂತೆಯೂ ದಿಜಿಪಿ ಅವರಿಗೆ ಆದೇಶಿಸಲಾಗಿದೆ ಎಂದು ನಿನ್ನೆ ಚಂದೀಘಡದಲ್ಲಿ ಕಛೇರಿ ವಕ್ತಾರರೊಬ್ಬರು ಮಾಹಿತಿ ನೀಡಿದ್ದಾರೆ ಜಮ್ಮ ಕಾಶ್ಮೀರದ ಡಿಜಿಪಿ ಅವರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಅಲ್ಲಿಯ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆ ಕಟ್ಟುನಿಟ್ಟಿನ ನಿಗಾವಹಿಸಬೇಕೆಂದು ಕೂಡಾ ಆದೇಶಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಗಡಿ ಪರಿಸ್ಠಿತಿಯ ಕುರಿತು ಸ್ವಕಃ ಮುಖ್ಯಮಂತ್ರಿಗಳೇ ನಿರಂತರ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ವಕ್ತಾರರು ತಿಳಿಸಿದ್ದಾರೆ

ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ನಾಯಕರ ಜತೆ ಮಾತುಕತೆ ನಡೆಸಿದ್ದು ಈ ಪ್ರಸ್ತಾವವನ್ನೂ ಮುಂದಿಟ್ಟಿದ್ದೇನೆ ಎಂದರು ರಷ್ಕಾ ಜತೆಗಿನ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲು ಅಮೆರಿಕ ನಿರ್ಧರಿಸಿದ ಬೆನ್ನಲ್ಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸ್ಪಷ್ಟನೆ ನೀಡಿದ್ದಾರೆ

ಆಕಾಶವಾಣಿಯು ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರ ಮಾಡಲಿದೆ

ಭಾರತದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ದಾಖಲೆಯ ಬರೆಯುವ ಹೊಸ್ತಿಲಲ್ಲಿ ಇದ್ದಾರೆ